ಸ್ಟೆಪ್ರಸ್ ಅಧ್ಯಕ್ಷ ಅನಸ್ಡೇಸಿಯಾಡಿಸೋಫ್ ಅವರೊಂದಿಗೆ ರಾಷ್ವಪತಿ ರಾಮನಾಥ್ ಕೋವಿಂದ್ ಮಾತುಕತೆ ನಡೆಸಿದರು ಈ ವೇಳೆ ರಾಷ್ಟ ಪತಿಗಳು ಎರಡೂ ದೇಶಗಳು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಹಕಾರ ವಿಸ್ತರಣೆ ಪ್ರವಾಸೋದ್ಯಮ ನೌಕಾಯಾನ ನವೀಕರಿಸಬಹುದಾದ ಇಂಧನ ಅಂತಾರಾಷ್ಟೀಯ ಭಯೋತ್ವಾದನೆಯನ್ನು ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಸಹಕಾರ ವಿನಿಮಯಕ್ಕೂ ಸಮ್ಮತಿ ಸೂಚಿಸಿವೆ ವಿಶ್ವಸಂಸ್ದೆಯ ಭದ್ರತಾ ಮಂಡಳಿ ಮತ್ತು ಅಣ್ವಸ್ತ್ರ ಪೂರೈಕೆದಾರರ ಗುಂಪಿನಲ್ಲಿ ಭಾರತಕ್ಕೆ ಖಾಯಂ ಸದಸ್ಯತ್ವಕ್ಕಾಗಿ ಭಾರತವನ್ನು ಬೆಂಬಲಿಸಿರುವ ಸೈಪ್ರಸ್ ಅಧ್ಯಕ್ಷರನ್ನು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅಭಿನಂದಿಸಿದರು ಅಂತಾರಾಷ್ಟೀಯ ಭೆಯೋತ್ವಾದನೆ ವಿರುದ್ದ ಎಲ್ವರೂ ಒಗ್ಗೂಡಿ ಹೋರಾಡುವ ಅಗತ್ಯವಿದೆ ಎಂದು ಉಭಯ ಮುಖ್ಯಸ್ಥರು ಹೇಳಿದ್ದಾರೆ ಬಳಿಕ ರಾಮನಾಥ್ ಕೋವಿಂದ್ ಅಲ್ಲಿನ ಸೈಪ್ರಸ್ ಪ್ರಜಾಪ್ರತಿನಿಧಿಗಳ ಸಭೆಯನ್ನುದ್ದೇಶಿಸಿ ಮಾತನಾಡಿ ಭಾರತದಲ್ಲಿ ಸರಕು ಮತ್ತು ಸೇವಾ ತೆರಿಗೆಯನ್ನು ಜಾರಿಗೆ ತಂದಿರುವುದರಿಂದ ಉದ್ಯಮದಲ್ಲಿ ಸಹಕಾರಿಯಾಗಿದೆ ಎಂದು ಹೇಳಿದರು ಅಂತಾರಾಷ್ಟೀಯ ಸೌರ ಮೈತ್ರಿಕೂಟದಲ್ಲಿ ಭಾಗಿಯಾಗುವಂತೆ ಇದೇ ವೇಳಿ ಸ್ಟೆಪ್ರಸ್ಗೆ ಆಹ್ವಾನ ನೀಡಿದ ಅವರು ಎರಡೂ ದೇಶಗಳು ಸುದೀರ್ಘ ಮತ್ತು ಐತಿಹಾಸಿಕ ಬಾಂಧವ್ಯವನ್ನು ಹೊಂದಿವೆ ಎಂದು ಮೆಲುಕು ಹಾಕಿದರು ನಿಕೋಸಿಯಾದ ಸಂಸತ್ ಭವನದ ಹೊರಭಾಗದಲ್ಲಿರುವ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದರು ಇದಕ್ಕೂ ಮುನ್ನ ಅಧ್ಯಕ್ಷರ ಅರಮನೆಯಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರನ್ನು ಸಾಂಪ್ರದಾಯಿಕವಾಗಿ ಸ್ವಾಗತಿಸಲಾಯಿತು

ನಡ್ಡಾ ಈ ವಿಷಯ ತಿಳಿಸಿದರು

ಈ ನಿಟ್ಟಿನಲ್ಲಿ ಎಲ್ಲರಿಗೂ ಆರೋಗ್ಯ ಸೇವೆ ಕೈಗೆಟುಕುವಂತೆ ಮಾಡುವುದು ಗುರಿಯಾಗಿದೆ ಎಂದರು ಇತ್ತೀಚೆಗೆ ದೇಶದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಜಾರಿಗೆ ತರಲಾಗಿದೆ

ಪ್ರತಿಯೊಬ್ಬ ನಾಗರಿಕನೂ ಆರೋಗ್ಯ ರಕ್ಷಣೆ ಬಗ್ಗೆ ಕಾಳಜಿವಹಿಸಬೇಕು ಎಂದು ಹೇಳಿದರು ಭಾರತದ ಅಭಿವೃದ್ದಿ ಸ್ವಾಸ್ಟ್ ಕಾಪಾಡುವ ನಿಟ್ಟಿನಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಪರಿಣಾಮಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ

ಬಿಜೆಪಿ ಮತ್ತು ಜೆಡಿಎಸ್ ನಂತರದ ಸ್ಡಾನದಲ್ಲಿವೆ

ಗಾಯಾಳುಗಳನ್ನು ಆಸ್ಸತ್ರೆಗೆ ದಾಖಲಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದಿವ್ಯಾಗೋಪಿನಾಥ್ ತಿಳಿಸಿದ್ದಾರೆ ಸ್ವಾನದ ಮನೆ ಶುಚಿಗೊಳಿಸುವ ಆಸಿಡ್ ಬಳಸಿದ್ದೆ ಈ ಫಟನೆಗೆ ಕಾರಣ ಇದುವರೆಗೂ ಯಾರ ವಿರುದ್ದವೂ ಪ್ರಕರಣ ದಾಖಲಿಸಿಲ್ಲ ಎಂದು ಹೇಳಿದ್ದಾರೆ ಉತರ ಪ್ರದೇಶದ ಪಶ್ಚಿಮ ಭಾಗದ ಹಲವು ಪ್ರದೇಶಗಳಲ್ಲಿ ಪ್ರವಾಹ ಭೀತಿ ಉಂಟಾಗಿದೆ ಮುಳುಗಡೆಯ ಭೀತಿ ಎದುರಿಸುತ್ತಿರುವ ತರಾಯಿ ರಾಜ್ಯದ ಪೂರ್ವಭಾಗದಲ್ಲಿ ಪ್ರವಾಹ ಪರಿಸ್ತಿತಿ ಹತೋಟಿಗೆ ಬಂದಿದೆ ರಾಜ್ಯದ ವಿವಿಧೆಡೆ ಭಾರೀ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಲಾಶಯಗಳಿಂದ ಅಪಾರ ಪ್ರಮಾಣದಲ್ಲಿ ನೀರು ಹೊರಬಿಟ್ಟಿದ್ದು ಬುಂದೇಲ್ಖಂಡನ ವಲಯದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ

ಆರೋಗ್ಯ ಇಲಾಖೆ ಇಲಿಜ್ವರವನ್ನು ತಡೆಗಟ್ಟುವ ನಿಟ್ಚಿನಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕ್ಷೆಗೊಂಡಿದೆ ಒಡಿಶಾದಲ್ಲಿ ಮಳೆಯಿಂದಾಗಿ ತಗ್ಗು ಪ್ರದೇಶದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ನಾಳೆಯವರೆಗೆ ರಾಜ್ಯದ ಹಲವೆಡೆ ಮಳೆಯಾಗಲಿದೆ ಎಂದು ಭುವನೇಶ್ವರ ಹವಾಮಾನ ಕಚೇರಿ ಎಚ್ಚರಿಕೆ ನೀಡಿದೆ ಅಪೌಷ್ತಿಕತೆ ವಿರುದ್ದ ಹೋರಾದುವ ನಿಟ್ಟಿನಲ್ಲಿ ಈ ತಿಂಗಳನ್ನು ದೇಶಾದ್ಯಂತ ರಾಷ್ಟೀಯ ಪೌಪ್ತಿಕಾಂಶ ಮಾಸಾಚರಣೆಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಈ ಅವಧಿಯಲ್ಲಿ ಮಹಿಳಿ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವಾಲಯ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿದ್ದು ಅಪೌಡ್ಡಿಕತೆ ರಕ್ತಹೀನತೆ ನವಜಾತ ಶಿಶುಗಳ ಕಡಿಮೆ ತೂಕ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಅರಿವು ಮೂಡಿಸಲಿದೆ ರಾಷ್ಟೀಯ ಪೌಷ್ತಿಕಾಂಶ ಮಾಸಾಚರಣೆಯ ಸಂದರ್ಭದಲ್ಲಿ ಹರೆಯದ ಬಾಲಕಿಯರು ಗರ್ಭಿಣಿ ಮಹಿಳೆಯರು ಬಾಣಂತಿ ತಾಯಂದಿರನ್ನು ಗಮನದಲ್ಲಿರಿಸಿಕೊಂಡು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ರಾಷ್ಟ್ರೀಯ ಪೌಷ್ತಿಕಾಂಶ ಮಾಸಾಚರಣೆಯೆಂದು ಆಚರಿಸಲಾಗುತ್ತಿದೆ

ಅದರದಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ

ಸಾರಿಗೆ ಕ್ಷೇತ್ರ ಹೆಚ್ಚಾಗಿ ಇಂಧನವನ್ನು ಅವಲಂಬಿಸಿದ್ದು ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕ ವಲಯದ ಸಾರಿಗೆಗೆ ಹೆಚ್ಚಿನ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಒನ್ ನೇಷನ್ ಒನ್ ಕಾರ್ಡ್ ಜಾರಿಗೆ ತರಲು ಕೇಂದ್ರ ಸರ್ಕಾರ ಮುಂದಾಗಿದೆ ಎಂದರು

ಶಾಲೆಗಳಲ್ಲಿ ನೈರ್ಮಲ್ಯ ವ್ಯವಸ್ಥೆಯನ್ನು ಹೆಚ್ಚಿಸುವ ಪ್ರಕ್ರಿಯೆಯನ್ನು ಭಾರತ ಚುರುಕಾಗಿ ನಡೆಸುತ್ತಿದೆ ಎಂದು ವಿಶ್ವಸಂಸ್ಥೆಯ ವರದಿ ಹೇಳಿದೆ

ಮಥುರಾದ ಶ್ರೀಕ್ಷಷ್ಣ ಜನ್ಮಭೂಮಿ ಮತ್ತು ಇಸ್ನಾನ್ ದೇವಾಲಯ ಪ್ರೇಮ್ ಮಂದಿರ್ ಬಂಕೆಬಿಹಾರಿ ದೇವಾಲಯ ಸೇರಿದಂತೆ ಹಲವು ದೇವಾಲಯಗಳಿಗೆ ಸಾವಿರಾರು ಮಂದಿ ಭಕ್ತರು ಆಗಮಿಸಿದ್ದರು ಎಂದು ನಮ್ಮ ಬಾತ್ವೀದಾರರು ವರದಿ ಮಾಡಿದ್ದಾರೆ ಜನ್ಮಾಷ್ನಮಿ ಹಿನ್ನೆಲೆಯಲ್ಲಿ ರಾಷ್ನಪತಿ ರಾಮನಾಥ ಕೋವಿಂದ್ ಮತ್ತು ಉಪರಾಷ್ನಪತಿ ಎಂ ವೆಂಕಯ್ಕನಾಯ್ಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಜನತೆಗೆ ಶುಭ ಹಾರ್ೈಸಿದ್ದಾರೆ ಅಂತಾರಾಷ್ಟೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಡುಗಡೆ ಮಾಡಿರುವ ಐಸಿಸಿ ಟಿಸ್ಟ್ ಯಾಕಿಂಗ್ ಪಟ್ಟಿಯಲ್ಲಿ ಭಾರತ ತಂಡದ ನಾಯಕ ವಿರಾಟ್ ಕೊಹ್ಲಿ ಅಗ್ರಸ್ಡಾನ ಕಾಯ್ದುಕೊಂಡಿದ್ದಾರೆ

ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು